ಭೋಪಾಲ್ನಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರ ಮಹಾಕುಂಭ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಕಾನೂನು ನಿರೂಪಕರ ವಕೀಲಿಕೆಗೆ ನಿಷೇಧ ಕೋರಿದ್ದ ಮನವಿ ಸುಪ್ರೀಂ ಕೋರ್ಟಿನಿಂದ ತಿರಸ್ನತ

ಮಾಲ್ಗೀವ್ಸ್ನ ನೂತನ ರಾಷ್ಲಾಧ್ಯಕ್ಷರಾಗಿ ಚುನಾಯಿತರಾಗಿರುವ ಇಬ್ರಾಹಿಂ ಮಹಮ್ಮದ್ ಸೋಲಿಪ್ ಅವರಿಗೆ ಪ್ರಧಾನಿ ಮೋದಿ ಅಭಿನಂದನೆ

ರಾಷ್ಷಪತಿಗಳಿಂದ ಇಂದು ಪ್ರತಿಷ್ಠಿತ ರಾಷ್ಟೀಯ ಕ್ರೀಡಾ ಮರಸ್ಕಾರಗಳ ಪ್ರಧಾನ

ಜನಸಂಘದ ಸಹಸಂಸ್ವಾಪಕರಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ನದಿನದ ಅಂಗವಾಗಿ ಈ ಬ್ಬಪತ್ ರ್ಯಾಲಿಯನ್ನು ನಗರದ ಬಿ ಎಚ್ ಇ ಎಲ್ನ ಜಂಬೂರಿ ಮೈದಾನದಲ್ಲಿ ಆಯೋಜಿಸಲಾಗಿದೆ

ಕೇಂದ್ರದ ಮಾಜಿ ಸಚಿವ ಮತ್ತು ಬಿಜೆಪಿ ನಾಯಕ ಅನಿಲ್ ಮಾಧವ್ ದವೆ ಅವರ ಹೆಸರಿನಲ್ಲಿ ವಸ್ತು ಪ್ರದರ್ತನವನ್ನು ರ್ಕಾಲಿ ನಡೆಯುವ ಮೈದಾನದ ಬಳಿ ಆಯೋಜಿಸಲಾಗಿದೆ ಬಿಜೆಪಿ ನಾಯಕರಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಚಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಹಿರಿಯ ನಾಯಕರ ಬದುಕು ಮತ್ತು ಸಾಧನೆ ಕುರಿತು ಪ್ರದರ್ಶನ ಏರ್ಪಡಿಸಲಾಗಿದೆ ಭಾರತೀಯ ಜನತಾ ಪಕ್ಷದ ಐವರು ಮಹಾನ್ ನಾಯಕರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ತಾಂ ಪ್ರಸಾದ್ ಮುಖರ್ಜಿ ಅಟಲ್ ಬಿಹಾರಿ ವಾಜಪೇಯಿ ರಾಜಮಾತಾ ವಿಜಯ ರಾಜೆ ಸಿಂಧ್ಡಾ ಮತ್ತು ಕುಶಭಾವು ಠಾಕ್ರೆ ಅವರ ಕುರಿತು ವಿಶೇಷ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ

ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹಾಗೂ ನ್ಯಾಯಮೂರ್ತಿಗಳಾದ ಎ ಎಂ ಖಾನ್ವಿಲ್ಕರ್ ಮತ್ತು ಡಿ

ಸಂಸದರು ವಿಧಾನಸಭಾ ಸದಸ್ಕರು ಮತ್ತು ವಿಧಾನಪರಿಷತ್ ಸದಸ್ಕರು ತಮ್ಮ ಸಂಸದೀಯ ಅಥವಾ ಶಾಸಕತ್ವದ ಅವಧಿಯಲ್ಲಿ ನ್ವಾಯಾಲಯಗಳಲ್ಲಿ ವಕೀಲರಂತೆ ಕಾರ್ಯನಿರ್ವಹಿಸುವುದಕ್ಕೆ ನಿಷೇಧ ಹೇರಬೇಕೆಂದು ಬಿಜೆಪಿ ನಾಯಕ ಮತ್ತು ವಕೀಲ ಅಶ್ವಿನಿ ಉಪಾಧ್ಯಾಯ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದರು

ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಶೇಖರ್ ನಘಾಡೆ ಅವರು ವಾದ ಮಂಡಿಸಿದ್ದರು ಕಾನೂನು ನಿರೂಪಕರು ಸರ್ಕಾರದ ಬೊಕ್ಕಸದಿಂದ ವೇತನ ಪಡೆಯುತ್ತಿದ್ದು

ಚುನಾವಣೆಗೆ ಸ್ಫರ್ಧಿಸುವ ಮುನ್ನ ಎಲ್ಲಾ ಅಭ್ಯರ್ಥಿಗಳು ಅಪರಾಧಿ ಚಟುವಟಿಕೆಗಳ ಮೂರ್ವಾಪರ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ

ರಾಜಕೀಯ ಪಕ್ಷಗಳು ಸಹ ತಮ್ ಅಭ್ಯರ್ಥಿಗಳ ಬಗ್ಗೆ ವೆಬ್ಸೈಟ್ನಲ್ಲಿ ಮಾಹಿತಿ ಪ್ರಕಟಿಸಬೇಕು ಎಂದು ನ್ನಾಯಪೀಠ ಹೇಳಿದೆ ಆರೋಪಪಟ್ಟಿ ಸಲ್ಲಿಸಿರುವವರನ್ನು ಚುನಾವಣೆಗೆ ಸ್ಫರ್ಧಿಸುವುದರಿಂದ ಅನರ್ಹಗೊಳಿಸಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಅಪರಾಧಿ ಹಿನ್ನೆಲೆಯವರು ರಾಜಕಾರಣ ಪ್ರವೇಶಿಸದಂತೆ ನಿರ್ಬಂಧ ಹೇರಲು ಸಂಸತ್ ಅಗತ್ಕ ಕ್ರಮಕೈಗೊಳ್ಳಬೇಕು ಎಂದು ನ್ಯಾಯಪೀಠ ಹೇಳಿದೆ ನ್ಕಾಯಮೂರ್ತಿಗಳಾದ ಅರ್

ನಾರಿಮನ್ ಎ ಎಂ ಖಾನ್ವಿಲ್ಕರ್ ಡಿ ವೈಚಂದ್ರಚೂಡ್ ಪಾಗೂ ಇಂದು ಮಲ್ಪಕ್ರೋ ಅವರನ್ನೊಳಗೊಂಡ ನ್ಯಾಯಪೀಠ ಶಾಸಕಾಂಗ ಈ ಬಗ್ಗೆ ಸೂಕ್ತ ಕಾನೂನು ರೂಪಿಸಬೇಕು ಎಂದು ಸಲಹೆ ಮಾಡಿದೆ

ಸೊಲಿಹ್ರವರ ನಾಯಕತ್ವ ಮಾಲ್ವೀವ್ಸ್ನಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಶಾಂತಿ ಮತ್ತು ಸುವ್ಕವಸ್ಥೆಯ ಆಡಳಿತ ನಡೆಸುವಂತಾಲಿ ಎಂದು ಪ್ರಧಾನಿಯವರು ತಮ್ಮ ಶುಭಾಶಯ ಸಂದೇಶದಲ್ಲಿ ಪಾರೈಸಿದ್ದಾರೆ

ಎರಡೂ ದೇಶಗಳ ನಡುವೆ ಪರಸ್ವರ ಸ್ನೇಪ ಸಹಕಾರ ಮುಂದುವರಿಕೆಗೆ ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ದೆಹಲಿಯಲ್ಲಿ ಮೂಲಗಳು ತಿಳಿಸಿವೆ

ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಅಂತ್ಯೋದಯ ದಿನವಾಗಿ ಆಚರಿಸಲಾಗುತ್ತಿದೆ

ಪ್ರತಿಯೊಂದು ಗ್ರಾಮಗಳಲ್ಲಿ ಬಯಲು ಶೌಚಾಲಯ ನಿರ್ಮೂಲನೆಗೆ ಕೈಗೊಂಡ ಕ್ರಮಗಳು ಪಾಗೂ ಶೌಚಾಲಯ ಬಳಕೆ ಕುರಿತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯ ತಂಡಗಳು ಪರಿಶೀಲನೆ ನಡೆಸಲಿವೆ

ಪಂಡಿತ್ ದೀನ್ದಯಾಳ್ ಉಪಾಧ್ಡಾಯ ಅವರ ಜನ್ನದಿನದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಿರಿಯ ಮುತ್ಸದ್ದಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಜನಸಂಘದ ಸಹಸಂಸ್ವಾಪಕರು ಹಾಗೂ ಬಿಜೆಪಿಯ ಸಿದ್ದಾಂತ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಅವರನ್ನು ಸ್ಪರಿಸಿರುವ ಪ್ರಧಾನಮಂತ್ರಿ ಅವರು ಅವರ ಕುರಿತ ವೀಡಿಯೊವೊಂದನ್ನು ತಮ್ಮ ಟ್ವೀಟರ್ನಲ್ಲಿ ಹಂಚಿಕೊಂಡಿದ್ದಾರೆ

ಅತ್ಯುತ್ತಮ ವ್ಯಕ್ತಿಶ್ವಕ್ಕೆ ಹೆಸರಾಗಿದ್ದ ಅವರು ಚಿಂತಕರು ಮತ್ತು ಮಪಾನ್ ಸಂಘಟನಾಕಾರರಾಗಿದ್ದರು ಬಿಜೆಪಿಗೆ ಸ್ಟೆದ್ದಾಂತಿಕ ಮಾರ್ಗದರ್ಶಿಗಳು ಹಾಗೂ ನ್ಟೆತಿಕ ಸ್ಪೂರ್ತಿಯ ಸೆಲೆಯಾಗಿದ್ದರು ಕಟ್ಟಕಡೆಯ ವ್ಯಕ್ತಿಗೂ ಅಭಿವ್ಯದ್ದಿಯ ಫಲ ದೊರೆಯಬೇಕು ಎಂಬುದು ದೀನ್ದಯಾಳ್ ಉಪಾಧ್ಯಾಯರ ಪ್ರಧಾನ ಆಶಯವಾಗಿತ್ತು

ನಡ್ಡಾ ಹೇಳಿದ್ದಾರೆ ಭಾನುವಾರದಂದು ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿಎಂಜೆವೈ ಯೋಜನೆಗೆ ಚಾಲನೆ ನೀಡಿದ್ದರು

ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಹಾಗೂ ವೈಟ್ ಲಿಫ್ಟರ್ ಮೀರಾಬಾಯಿ ಚಾನು ಪ್ರತಿಷ್ಠಿಕ ರಾಜೀವ್ ಖೇಲ್ ರತ್ನ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ

ಎಫ್ಎಂ ಗೋಲ್ಡ್ ಚಾನಲ್ ಪಾಗೂ ಇತರ ಹೆಚ್ಚುವರಿ ತರಂಗಾಂತರಗಳಲ್ಲೂ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಈ ಮಧ್ಯೆ ಹಿಮಾಚಲ ಪ್ರದೇಶದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರವಾಪ ಪರಿಶ್ಥಿತಿ ತಲೆದೋರಿದೆ

ಬೆಳಗ್ಗೆ ಪಲವು ಮನೆಗಳು ಕೊಚ್ಚಿಹೋಗಿದ್ದು ಬಿಯಾಸ್ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ